ಸುಚೇತನ ಸ್ವರೂಪ್ ಪ್ರತಿಪಾದನೆ

ಮರು ಜನ್ಮ ಅಂಗಕಸಿ ಹೆಸರಿನಲ್ಲಿ ಈ ಯೋಜನೆ ಜಾರಿಗೆ ಬರಲಿದೆ ಎಂದು ಮುಖ್ಯಮಂತ್ರಿ ಎಚ್

ಕುಮಾರಸ್ವಾಮಿ ಹೇಳಿದ್ದಾರೆ ಬೆಂಗಳೂರಿನ ಜಯದೇವ ಪೃದ್ರೋಗ ಆಸ್ಪತ್ರೆಯಲ್ಲಿ ನೂತನವಾಗಿ ಅಳವಡಿಸಿರುವ ಎಂ ಆರ್ ಐ ಸ್ಕಾನ್ಕಿಂಗ್ ಕೇಂದ್ರವನ್ನು ನಿನ್ನೆ ಉದ್ಘಾಟಿಸಿ ಮಾತನಾಡಿದ ಅವರು ಬಡವರಿಗೆ ದುಡ್ಡಿಲ್ಲದೇ ಚಿಕಿತ್ಸೆಗೆ ದಾಖಲು ಮಾಡಿಕೊಂಡು ಪ್ರಾಥಮಿಕ ಚಿಕಿತ್ಸೆ ನೀಡುವ ದೇಶದ ಏಕೈಕ ಸಂಸ್ಥೆ ಜಯದೇವ ಪೃದ್ರೋಗ ಆಸ್ಪತ್ತೆ ಗ್ರಾಮೀಣ ಮಟ್ಟದಲ್ಲೂ ಸಪ ಪೃದ್ರೋಗ ಚಿಕಿತ್ಸಾ ಕೇಂದ್ರಗಳನ್ನು ಸಪ ತೆರೆಯುವ ಯೋಜನೆ ರೂಪಿಸಿದರೆ ಸರ್ಕಾರ ಎಲ್ಲ ರೀತಿಯ ಸಪಾಯ ನೀಡಲಿದೆ ಎಂದರು ಕೆಲವು ಸಂದರ್ಭಗಳಲ್ಲಿ ವೈದ್ಯರ ಮೇಲೆ ಪಲ್ಲೆ ಪ್ರಕರಣ ನಡೆಯುತ್ತಿವೆ ಈ ನಿಟ್ಟನಲ್ಲಿ ಪ್ರಾಮಾಣಿಕ ಹಾಗೂ ನಿಸ್ವಾರ್ಥ ಸೇವೆ ನೀಡುವ ವೈದ್ಯರಿಗೆ ರಾಜ್ಯ ಸರ್ಕಾರ ಸೂಕ್ತ ರಕ್ಷಣೆ ನೀಡಲು ಈಗಿರುವ ಕಾಯ್ದೆಯನ್ನು ಬಲಗೊಳಿಸಲಿದೆ ಎಂದು ಕುಮಾರಸ್ವಾಮಿ ಹೇಳಿದರು

ಬೆಂಗಳೂರಿನಲ್ಲಿ ನಿನ್ನೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಈ ವಿಚಾರ ಕುರಿತಂತೆ ಬಹಿರಂಗವಾಗಿ ಚರ್ಚಿಸಲು ಸಾಧ್ಯವಿಲ್ಲ ಸಭೆ ನಡೆಸಿ ಸೂಕ್ತ ನಿರ್ಧಾರ ಕೈಗೊಳ್ಳಲಾಗುವುದು ಎಂದರು ಮಹಾದಾಯಿ ನದಿ ವಿವಾದ ಕುರಿತಂತೆ ಈಗಾಗಲೇ ಜಲಸಂಪನ್ನೂಲ ಸಚಿವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ನ್ವಾಯಾಲಯದಲ್ಲಿ ತೀರ್ಮ ಏನೇ ಬಂದರೂ ಎದುರಿಸಲು ಸಿದ್ದ ಎಂದು ಹೇಳಿದರು ಸ್ವಳೀಯ ಸಂಸ್ವೆಗಳ ಮೀಸಲಾತಿ ಪಟ್ಟ ಸಿದ್ದಗೊಂಡಿದ್ದು ಸಲ್ಲಿಕೆ ಮಾಡುವುದು ಬಾಕಿ ಇದೆ ಎಂದು ತಿಳಿಸಿದರು

ಕುಮಾರಸ್ವಾಮಿ ಅವರ ಅಧ್ಯಕ್ಷತೆಯಲ್ಲಿ ರೈಲ್ವೆ ಇಲಾಖೆ ಹಾಗೂ ರಾಜ್ಯ ಸರ್ಕಾರದ ಅಧಿಕಾರಿಗಳ ಉನ್ನತ ಮಟ್ಲದ ಸಭೆ ನಿನ್ನೆ ಬೆಂಗಳೂರಿನಲ್ಲಿ ನಡೆಯಿತು ನೀತಿ ಅಯೋಗದ ಸದಸ್ಯ ಡಾ

ಸಾರಸ್ವತ್ ಹಾಗೂ ತಜ್ಜ ಪ್ರಶಾಂತ್ ಶ್ರೀನಿವಾಸ್ ಸಭೆಯಲ್ಲಿ ಭಾಗವಹಿಸಿದ್ದರು ಸಭೆಯಲ್ಲಿ ಬೆಂಗಳೂರು ಉಪ ನಗರ ರೈಲು ಅಭಿವ್ಯದ್ದಿ ಕುರಿತು ರೈಲ್ವೆ ಇಲಾಖೆಯ ಪಾಲುದಾರಿಕೆಯೊಂದಿಗೆ ವಿಶೇಷ ಉದ್ದೇಶ ವಾಹಕವನ್ನು ಒಂದು ತಿಂಗಳೊಳಗೆ ಸ್ಟಾಪಿಸಲು ನಿರ್ಧರಿಸಲಾಯಿತು ಸಭೆಯಲ್ಲಿ ಸಚಿವರಾದ ಡಾ

ಡಿ ರೇವಣ್ಣ ಮುಖ್ಯ ಕಾರ್ಯದರ್ಶಿ ಟಿ

ವಿಜಯಭಾಸ್ಕರ್ ಭಾಗವಹಿಸಿದ್ದರು

ಶಿವಕುಮಾರ್ ತಿಳಿಸಿದ್ದಾರೆ ಮಲಪ್ರಭ ನದಿಗೆ ಮಹಾದಾಯಿ ನೀರನ್ನು ತಿರುಗಿಸಿದ್ದಾರೆ ಎಂಬ ಗೋವಾ ಸರ್ಕಾರದ ಆಕ್ಷೇಪ ಕುರಿತು ಬೆಂಗಳೂರಿನಲ್ಲಿ ನಿನ್ನೆ ಪ್ರತಿಕ್ರಿಯಿಸಿದ ಅವರು ನಾವು ಕಾನೂನು ಚೌಕಟ್ಟಿನಲ್ಲೇ ನಡೆದುಕೊಂಡಿದ್ದೇವೆ ಗೋವಾ ಸರ್ಕಾರದ ವರ್ತನೆ ಕುರಿತಂತೆ ತಮಗೆ ಯಾವುದೇ ರೀತಿಯ ಅಸಮಾಧಾನವಿಲ್ಲ ನ್ಶಾಯಾಲಯದ ಆದೇಶಕ್ಕೆ ಕಾಯುತ್ತಿದ್ದೇವೆ ಎಂದು ಅವರು ಹೇಳಿದರು

ಒಂದು ವರ್ಷ ಗ್ರಾಮೀಣ ಸೇವೆಯನ್ನು ಕಡ್ಡಾಯಗೊಳಿಸಲಾಗುವುದು ಎಂದು ಸಚಿವರು ತಿಳಿಸಿದರು

ಕೊಪ್ಪಳದಲ್ಲಿ ನಿನ್ನೆ ಇಲಾಖೆಯ ಅಭಿವೃದ್ಧಿ ಪರಿಶೀಲನೆ ಹಾಗೂ ಜಿಲ್ಲೆಯ ಉದ್ಯಮಿಗಳೊಂದಿಗೆ ನಡೆದ ಸಮಾಲೋಚನಾ ಸಭೆಯಲ್ಲಿ ಮಾತನಾಡಿದ ಅವರು ಸಣ್ಣ ಕೈಗಾರಿಕೆಗಳು ಕಚ್ಚಾ ವಸ್ತುಗಳ ಪೂರೈಕೆಯಲ್ಲಿ ತೊಂದರೆ ಎದುರಿಸುತ್ತಿವೆ ಸಣ್ಣ ಕೈಗಾರಿಕೆಗಳಿಗೆ ನೀಡುವ ಸಬ್ಲಡಿ ವಿತರಣೆಯಲ್ಲಿ ವಿಳಂಬವಾಗುತ್ತಿರುವುದು ಗಮನಕ್ಕೆ ಬಂದಿದೆ ಈ ಕುರಿತು ಉನ್ನತ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಕ್ರಮ ಕೈಗೊಳ್ಳಲಾಗುವುದು ಎಂದರು ಕೊಪ್ಪಳ ಜಿಲ್ಲೆಯಲ್ಲಿ ಗಾರ್ಮೆಂಟ್ಸ್ ಉದ್ಯಮ ಬೆಳವಣಿಗೆಗೆ ಉತ್ತಮ ಅವಕಾಶವಿದೆ ಬಸಾಪುರ ಬಳಿ ಅಭಿವ್ಯದ್ಧಿಗೊಳಿಸಲಾಗುತ್ತಿರುವ ಕೈಗಾರಿಕಾ ವಸಾಪತು ಪ್ರದೇಶದಲ್ಲಿ ಗಾರ್ಮೆಂಟ್ ಉದ್ದಮಿಗಳಿಗೆ ಹಾಗೂ ಮಹಿಳೆಯರಿಗೂ ಆದ್ಯತೆ ನೀಡಲು ಅಧಿಕಾರಿಗಳಿಗೆ ಸೂಚಿಸಲಾಗುವುದು ಎಂದು ಸಚಿವರು ಹೇಳಿದರು

ಮಂಗಳೂರಿನಲ್ಲಿ ನಿನ್ನೆ ಇಲಾಖೆ ಪ್ರಗತಿ ಪರಿತೀಲನಾ ಸಭೆಯಲ್ಲಿ ಮಾತನಾಡಿದ ಅವರು ಅನುದಾನ ವಿನಿಯೋಗದ ವೇಳೆ ವಿಶೇಷ ಗಮನಪರಿಸಿ ಎಲ್ಲ ಕಾರ್ಯಕ್ರಮಗಳ ದಾಖಲೀಕರಣ ಮಾಡುವ ಆಗತ್ಕವಿದೆ ಎಂದರು ಜಿಲ್ಲೆಯ ಕಲಾವಿದರ ಕಲಾತಂಡಗಳ ಹಾಗೂ ಇಲಾಖೆಯ ನೆರವು ಪಡೆಯುತ್ತಿರುವವರ ಸಮಗ್ರ ಪಟ್ಟ ನೀಡಬೇಕು ಜಿಲ್ಲೆಯಲ್ಲಿ ಆಯೋಜಿಸಲಾಗುತ್ತಿರುವ ಜಯಂತಿಗಳ ಬಗ್ಗೆ ಸಮಗ್ರ ವರದಿ ನೀಡುವಂತೆ ಸಚಿವರು ಸೂಚಿಸಿದರು

ನಾಗಮಂಗಲದ ಆದಿಚುಂಚನಗಿರಿಯಲ್ಲಿ ನಿನ್ನೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ನಿರ್ಣಯಗಳನ್ನು ಕ್ಕೆಗೊಳ್ಳುವ ಮುಂಚೆ ಪೈಕಮಾಂಡ್ ಅನುಮತಿ ಅಗತ್ತವಿಲ್ಲ ಅಗತ್ತಬಿದ್ದಾಗ ಸಭೆ ನಡೆಸುವ ಸ್ವಾತಂತ್ರ್ಯವನ್ನು ಸಮನ್ವಯ ಸಮಿತಿಗೆ ನೀಡಲಾಗಿದೆ ಎಂದು ತಿಳಿಸಿದರು

ಬೆಂಗಳೂರಿನಲ್ಲಿ ನಿನ್ನೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಸಂಶೋಧನೆ ಮತ್ತು ಪರಿಣಾಮ ಎನ್ನುವದು ಸಮ್ಮೇಳನದ ಆಶಯ

ಪ್ರಜಾಸತ್ತೆ ಆತಯಗಳಗನುಗುಣವಾಗಿ ರೂಮಗೊಂಡಿರುವ ಮಾಹಿತಿ ಹಕ್ಕು ಕಾಯ್ದೆ ಅತ್ತಂತ ಮಹತ್ವದ್ದು ಎಂದು ರಾಜ್ಜ ಮಾಹಿತಿ ಆಯೋಗದ ಆಯುಕ್ತ ಡಾ ಸುಜೇತನ್ ಸ್ವರೂಪ್ ಹೇಳಿದ್ದಾರೆ

ಈ ಕಾಯ್ದೆ ದುರುಪಯೋಗವಾಗುತ್ತಿದೆ ಎಂಬ ಭಾವನೆ ಅಧಿಕಾರಿಗಳಲ್ಲಿದೆ ಇದು ಸರಿಯಲ್ಲ ಯಾವುದು ಸಾರ್ವಜನಿಕ ಮಾಹಿತಿ ಆಗಿರುತ್ತದೆಯೋ ಅದನ್ನು ಮಾತ್ರ ಒದಗಿಸಬೇಕು ಅರ್ಜಿಗೆ ಸಾರ್ವಜನಿಕ ಹಿತಾಸಕ್ತಿ ಕಾಪಾಡುವ ಉದ್ದೇಶವಿರಬೇಕು ಎಂದು ಹೇಳಿದರು

ಶಿವಮೊಗ್ಗ ಮತ್ತು ದಾವಣಗೆರೆ ಜಿಲ್ಲೆಯ ಜನರ ಜೀವನಾಡಿಯಾಗಿರುವ ಭದ್ರಾ ಜಲಾಶಯ ಐದು ವರ್ಷಗಳ ನಂತರ ಸಂಪೂರ್ಣ ತುಂಬಿದ್ದು